ಬೆಂಗಳೂರಿನಲ್ಲಿಂದು ರಾಜ್ಯ ವಿಧಾನಮಂಡಲ ಪಾಗೂ ಕಾಮನ್ವೆಲ್ತ್ ಸಂಸದೀಯ ಸಂಘದ ವತಿಯಿಂದ ವಿಧಾನಸೌಧದ ಬ್ಯಾಂಕ್ಟೆಟ್ ಸಭಾಂಗಣದಲ್ಲಿ ಸಂಸದೀಯ ಮೌಲ್ಯಗಳ ಕುಸಿತ ತಡೆಗಟ್ಟುವ ನಿಟ್ಟನಲ್ಲಿ ಒಂದು ಆತ್ಮಾವಲೋಕನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಿಕ್ಕಿದ ಅಧಿಕಾರವನ್ನು ಸ್ವಾರ್ಥಕ್ಕೆ ಬಳಕೆ ಮಾಡದೇ ಸಮಾಜದ ಹಿತಕ್ಕಾಗಿ ಬಳಸಿದರೆ ಪ್ರಜಾಪ್ರಭುತ್ವ ಯಶಸ್ತಿಯಾಗುತ್ತದೆ ಎಂದರು ವಿಧಾನಸಭಾಧ್ಯಕ್ಷ ವಿಶ್ಲೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಭಾರತೀಯ ಪ್ರಜಾಪ್ರಭುತ್ವ ವಿಶ್ವಕ್ಷೆ ಮಾದರಿಯಾಗಿದೆ ರಾಜ್ಯದಲ್ಲಿ ಸಂಸದೀಯ ಮೌಲ್ಯಗಳನ್ನು ಪೆಟ್ಟಿಸಲು ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಮತ್ತು ನಜೀರ್ ಸಾಬ್ ಅವರಂತಪ ಮಪನೀಯರ ಕೊಡುಗೆ ಅಪಾರವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟ ವಿಧಾನಮಂಡಲದ ಪ್ರತಿಪಕ್ಷದ ನಾಯಕರಾದ ಸಿದ್ದರಾಮಯ್ಯ

ಪಾಟೀಲ್ ಪಾಗೂ ಸರ್ಕಾರದ ಓರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ರಾಜಧಾನಿ ಬೆಂಗಳೂರಿನಿಂದ ಹೊರಗೆ ಮಾಹಿತಿ ತಂತ್ರಜ್ಞಾನ ಉದ್ದಮವನ್ನು ವಿಸ್ತರಿಸಲು ಪ್ರಯತ್ನ ಮಾಡುತ್ತಿದ್ದು ಮಂಗಳೂರು ನಗರವನ್ನು ಅತ್ಯಂತ ಪ್ರಮುಖ ಕ್ಷಸ್ನರ್ ಆಗಿ ಗುರುತಿಸಲಾಗಿದೆ ಎಂದು ಐಟಿ ಐಟಿ ಸಚಿವ ಡಾ

ಮಂಗಳೂರಿನಲ್ಲಿಂದು ನಡೆದ ಮಂಗಳೂರು ಅವಿಷ್ಕಾರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಅನೇಕ ವರ್ಷಗಳಿಂದ ತನ್ನಲ್ಲಿ ಅಡಗಿರುವ ಸಂಪನ್ನೂಲಗಳಿಂದ ಬೆಂಗಳೂರು ಐಟಿ ನಗರವಾಗಿ ಸಪಜವಾಗಿಯೇ ಬೆಳೆದಿದೆ ಇದೀಗ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳನ್ನು ಒಳಗೊಂಡಂತೆ ಮಂಗಳೂರನ್ನು ಉದಯೋನ್ನುಖ ತಂತ್ರಜ್ಞಾನ ಕ್ಷಸ್ಸರ್ ಆಗಿ ಗುರುತಿಸಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಐಟಿ ಉದ್ದಮಗಳ ನೆಲೆಯಾಗುವುದರ ಜತೆಗೆ ನವೋದ್ದಮಗಳ ತಾಣವಾಗಿಯೂ ಮಂಗಳೂರು ಹೊರಹೊಮ್ಮಲಿದೆ ಅದಕ್ಕೆ ಬೇಕಾದ ಎಲ್ಲ ತ್ರಮಗಳನ್ನು ಸರಕಾರ ಕೈಗೊಳ್ಳುತ್ತಿದೆ ಉತ್ತಮ ಪರಿಸರ ಪ್ರವಾಸೋದ್ಯಮ ಅತ್ಯುತ್ತಮ ಕೈಕ್ಷಣಿಕ ವ್ವವಸ್ಥ ಮುಂತಾದ ಪೂರಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಂಗಳೂರು ನಗರವನ್ನು ಅವಿಷ್ಕಾರ ಪಾಗೂ ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ರೂಪಿಸಲಾಗುವುದು ಎಂದು ಅವರು ಹೇಳದರು ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿದಿನ ಬಂದು ಹೋಗುವವರಿಗೆ ಕೊರೋನಾ ನೆಗೆಟವ್ ವರದಿ ಕಡ್ಡಾಯವಿಲ್ಲ ಆದರೆ ಕೇರಳದಿಂದ ಬಂದು ಜಿಲ್ಲೆಯಲ್ಲಿ ವಾಸ್ತವ್ದ ಹೂಡುವರು ನೆಗೆಟವ್ ವರದಿ ಹೊಂದಿರಬೇಕು ಕೊರೋನಾ ಸೋಂಕು ನಿಯಂತ್ರಿಸಲು ಮುನೈಜ್ವರಿಕೆ ಮತ್ತು ಆರೋಗ್ತ ಇಲಾಖೆಯ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಅಶ್ವತ್ತ ನಾರಾಯಣ ಪೇಳಿದರು ರಾಜ್ಞದಲ್ಲಿ ಆಕ್ರಮ ಗಣಿಗಾರಿಕೆ ತಡೆಯುವ ಉದ್ದೇಶದಿಂದ ಸರ್ಕಾರ ಹೊಸ ಗಣಿ ನೀತಿ ಜಾರಿಗೆ ತರಲಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಮುರುಗೇಶ್ ನಿರಾಣಿ ಹೇಳದ್ದಾರೆ ಚಿಕ್ಕಬಳ್ಳಾಮರ ಜಿಲ್ಲೆಯ ಪಿರೇನಾಗವಲ್ಲಿ ಕಲ್ಲು ಗಣಿ ಸ್ಕೋಟ ಘಟನಾ ಸ್ವಳಕ್ಕೆ ಭೇಟ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಅಕ್ರಮ ಗಣಿಗಾರಿಕೆ ತಡೆಗಟ್ಟುವುದು ಮತ್ತು ಬೊಕ್ಕಸಕ್ಕೆ ಹೆಚ್ಚಿನ ಸಂಪನ್ಮೂಲ ಸಂಗ್ರಪ ಮಾಡಲು ಜನಸಾಮಾನ್ಕರಿಗೆ ಮರಳು ಮತ್ತು ಜೆಲ್ಲಿ ಸುಲಭವಾಗಿ ದೊರಕುವಂತೆ ಮಾಡಲು ಹೊಸ ನೀತಿ ಜಾರಿಗೆ ತರಲಾಗುವುದು ಎಂದರು ರಾಜ್ದದಲ್ಲಿ ಈವರೆಗೆ ಪೊಸ ಗಣಿ ನೀತಿ ಜಾರಿಯಲ್ಲಿರಲಿಲ್ಲ ಪದೇ ಪದೇ ಕಲ್ಲುಗಣಿಗಳಲ್ಲಿ ಅವಘಡ ಸಂಭವಿಸಿ ಅಮಾಯಕರ ಪ್ರಾಣ ಕಳೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ನೀತಿ ಜಾರಿಗೆ ತರಲು ನಿರ್ಧಾರ ಮಾಡಿದೆ ಎಂದು ಸಚಿವ ಮುರುಗೇಶ್ ನಿರಾಣಿ ಹೇಳಿದರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಅತಿಪೆಟ್ಟು ಪ್ರಮಾಣದಲ್ಲಿ ಆಧಾರ್ ಜೋಡಣೆ ಮೂಲಕ ಫಲಾನುಭವಿಗಳಿಗೆ ನೇರ ನಗದು ಅನುಷ್ಯಾನಗೊಳಿಸಿರುವುದಕ್ಕಾಗಿ ರಾಜ್ಯಕ್ಕೆ ಕೇಂದ್ರದ ಪ್ರಶಸ್ತಿ ಲಭಿಸಿದೆ

ಪಡಟೀಲ್ ಪಾಗೂ ಇಲಾಖೆಯ ಅಧಿಕಾರಿಗಳು ಪ್ರತಸ್ತಿ ಸ್ವೀಕರಿಸಿದರು

ದೇತೀಯ ಗೊಂಬೆ ಉತ್ತನ್ನಗಳು ಮತ್ತು ಆಟಕೆಗಳಿಗೆ ಉತ್ತೇಜನ ನೀಡುವ ಹಿನ್ನಲೆಯಲ್ಲಿ ಟಾಯ್ ಫೇರ್ ಆಯೋಜಿಸಲಾಗಿದ್ದು ಆನ್ ಲೈನ್ ಮಾರಾಟ ವ್ಯವಸ್ಥೆಯ ಬಗ್ಗೆ ಈಗಾಗಲೆ ಕುಶಲಕರ್ಮಿಗಳಿಗೆ ತರಬೇತಿ ನೀಡಲಾಗಿದೆ ಟಾಯ್ ಫೇರ್ನಲ್ಲಿ ಭಾಗವಹಿಸುತ್ತಿರುವ ಚನ್ನಷ್ಟುಣದ ಗೊಂಬೆ ತಯಾರಕ ಉಮೇಶ್ ಈ ಕುರಿತು ಆಕಾಶವಾಣಿಯೊಂದಿಗೆ ಅನಿಸಿಕೆ ಪಂಚಿಕೊಂಡಿದ್ದಾರೆ

ದಾವಣಗೆರೆ ಜಲ್ಲೆಯಲ್ಲಿ ಕೊರೋನಾ ಸೋಂಕು ಪರಡದಂತೆ ಮಹಾರಾಷ್ಟ ಮತ್ತು ಕೇರಳ ರಾಜ್ಯಗಳಿಂದ ಜಿಲ್ಲೆಗೆ ಆಗಮಿಸುವವರ ಮೇಲೆ ಆರೋಗ್ಯ ಇಲಾಖೆ ವಿಶೇಷ ನಿಗಾ ವಹಿಸಿದೆ ಎಂದು ಜಿಲ್ಲಾಧಿಕಾರಿ ಮಹಾಂತೇಶ ಬಿಳಗಿ ತಿಳಿಸಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾರಾಷ್ಟದ ನಾಸಿಕ್ನಿಂದ ಈರುಳ್ಳಿ ತರುವ ಚಾಲಕರು ಕ್ಷಿನರ್ಗಳು ಮತ್ತು ಕೇರಳದಿಂದ ಆಗಮಿಸುವ ನರ್ಹಿಂಗ್ ಕಾಲೇಜು ವಿದ್ಕಾರ್ಥಿಗಳಿಗೆ ಆರ್ಟಪಿಸಿಆರ್ ಪರೀಕ್ಷೆ ಕಡ್ಡಾಯ ಮಾಡಲಾಗಿದೆ ಜಿಲ್ಲೆಯ ಶಿಕ್ಷಕರಿಗೆ ಕೊರೋನಾ ಲಸಿಕೆ ನೀಡುವ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು

ನಾರಾಯಣಗೌಡ ಪೇಳಿದ್ದಾರೆ

ಓರೆಕೆರೆ ತುಂಬಿಸಲು ವರದಾ ನದಿಗೆ ಅಡ್ಡವಾಗಿ ಏಕನೀರಾವರಿ ಯೋಜನೆ ಅನುಷ್ಯಾನಗೊಳಸಲಾಗುತ್ತಿದೆ ಎಂದರು

ರಾಷ್ಟದ ಅಭಿವೃದ್ಧಿಗೆ ಸಾಮಾಜಿಕ ನ್ಯಾಯ ಅವತ್ತಕ ದೇಶದ ಒಳಿಗೆ ಶಾಂತಿಯುತ ಸಮೃದ್ಧ ಸಹಬಾಳ್ವಿಗೆ ಮೂಲಧಾರ ಎಂದು ಯಾದಗಿರಿ ಓರಿಯ ಸಿವಿಲ್ ನ್ವಾಯಾಧೀಶ ಪಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಬನಸೊಡೆ ಅವರು ಅಭಿಪಾಯಪಟ್ಟರು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಮಾಜ ಕಲ್ಕಾಣ ಇಲಾಖೆ ಪಾಗೂ ಜಿಲ್ಲಾ ವಕೀಲರ ಸಂಘದ ಆತ್ರಯದಲ್ಲಿ ಯಾದಗಿರಿ ನಗರದ ಸರ್ಕಾರಿ ಮೆಟ್ರಕ್ ನಂತರದ ಬಾಲಕಿಯರ ವಸತಿ ನಿಲಯ ವಿದ್ಯಾರ್ಥಿನಿಯರಿಗೆ ಎಕ್ವ ಸಾಮಾಜಿಕ ನ್ನಾಯ ದಿನಾಚರಣೆ ಕುರಿತ ಕಾನೂನು ಜಾಗ್ಸತಿ ಕಾರ್ಯಕ್ರಮ ಉದ್ವಾಟಿಸಿ ಅವರು ಮಾತನಾಡಿದರು

ಕಾವೇರಿ ಮಹಾದಾಯಿ ಯೋಜನೆ ಎಚಾರ ಕುರಿತು ರಾಜ್ಯದ ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೋಳಿ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ದೆಪಲಿಯಲ್ಲಿಂದು ಭೇಟಿ ಮಾಡಿ ಸಮಾಲೋಜನೆ ನಡೆಸಿದರು